ರೇವಣ್ಣ ಹೇಳಿದ್ದಾರೆ ಮೈಸೂರಿನಲ್ಲಿಂದು ರಸ್ತೆ ನಿರ್ಮಾಣದ ಕಾಮಗಾರಿ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೆದ್ದಾರಿ ನಿರ್ಮಾಣ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ನಡೆಯಲಿದ್ದು ಮುಂದಿನ ವರ್ಷದ ಒಳಗಾಗಿ ಪೂರ್ಣಗೊಳ್ಳಲಿದೆ ಎಂದರು ರಾಷ್ಷೀಯ ಹೆದ್ದಾರಿ ಪಾಧಿಕಾರ ಇದನ್ನು ಪತ್ತು ಪಥಗಳನ್ನು ರಸ್ತೆಯನ್ನಾಗಿ ಮೇಲ್ವರ್ಜೆಗೆ ಏರಿಸುತ್ತಿದೆ ಹೆದ್ದಾರಿಗೆ ಬೇಕಾದ ಜಮೀನನ್ನು ಈಗಾಗಲೇ ಭೂಸ್ವಾಧೀನ ಮಾಡಿಕೊಳ್ಳಾಗಿದೆ ಎಂದು ಸಚಿವ ರೇವಣ್ಣ ಹೇಳಿದರು

ಸದಾನಂದಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾವು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಜಾರಿಗೆ ತಂದ ಸಕಾಲ ಯೋಜನೆಯಲ್ಲಿ ಇದು ಕೂಡ ಅಡಕವಾಗಿತ್ತು ಎಂದು ಹೇಳಿದರು ಬೆಂಗಳೂರು ಒನ್ ಕೇಂದ್ರಗಳು ಜನರಿಗೆ ಒಂದೇ ಸೂರಿನಡಿ ಪಲವು ಸೌಲಭ್ಯಗಳನ್ನು ನೀಡುತ್ತಾ ಉತ್ತಮ ಸೇವೆ ನೀಡುತ್ತಿದೆ ಇದನ್ನು ರಾಜ್ಯದ ಇತರೆ ಕೇಂದ್ರಗಳಿಗೆ ವಿಸ್ತರಣೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಕೇಂದ್ರ ಸಚಿವ ಸದಾನಂದಗೌಡ ಅಭಿಪ್ರಾಯವಟ್ಟರು

ಬೆಂಗಳೂರಿನ ಅಡಕಮಾರನಪಳ್ಳಿಯ ಜೈನ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದುಬಾರಿ ಬೆಲೆಯ ಬಟ್ಟೆಧರಿಸುವುದು ಮತ್ತು ಐಷಾರಾಮಿ ಕಾರುಗಳಲ್ಲಿ ಸಂಜಾರ ಮಾಡುವುದೇ ಬದುಕಿನ ವೈಭವವಲ್ಲ ವೈಭವ ಜೀವನ ಅರ್ಥವಿಲ್ಲದ ಜೀವನ ಸರಳವಾದ ಬದುಕು ಬದುಕಿನ ಶ್ರೀಮಂತಿಕೆಯ ಪ್ರತೀಕವಾಗಿದೆ ಎಂದರು ಭಗವಾನ್ ಮಹಾವೀರರು ಶಾಂತಿಯಿಂದ ಬದುಕುವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಮಾನವ ಜನಾಂಗ ಅವರು ತೋರಿಸಿದ ಪಾದಿಯಲ್ಲಿ ನಡೆಯುವುದು ಸಮಂಜಸವಾಗಿದೆ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಆಚಾರ್ಯ ಮಪಾ ಶ್ರಮಣೀ ಮಸಕ್ತವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಶಿವರಾಜ್ ಪಾಟೀಲ್ ಜೈನ ಸಮುದಾಯ ಅಹಿಂಸೆಗೆ ಪ್ರಧಾನ ಆದ್ಮತೆ ನೀಡುತ್ತದೆ ಶಾಂತಿಯನ್ನು ಪ್ರತಿಪಾದಿಸುವ ಗುಣ ವಿಶ್ವಮಾನ್ಯವಾಗಿದೆ ಎಂದು ಹೇಳಿದರು ಆಶೀರ್ವಚನ ನೀಡಿ ಮಾತನಾಡಿದ ಆಚಾರ್ಯ ಮಪಾ ಶ್ರಮಣೇ ಸಾಮರಸ್ಕ ನೈತಿಕತೆ ಮತ್ತು ವ್ಯಸನ ಮುಕ್ತಿ ಈ ಮೂರು ಅಹಿಂಸಾ ಧ್ಯೇಯಗಳನ್ನು ಜನತೆ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಜಲ ಮತ್ತು ಜಲ ಮೂಲಗಳ ರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕರು ಕೈ ಜೋಡಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಪ್ರಾಯ ಪಟ್ಟಿದ್ದಾರೆ ಆಕಾಶವಾಣಿಯ ಮನ್ ಕೇ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮನದ ಮಾತು ದೇಶ ಮತ್ತು ಸಮಾಜಕ್ಕೆ ಒಂದು ಕನ್ನಡಿಯಂತಿದೆ ಇದು ದೇಶ ಬಾಂಧವರಲ್ಲಿ ಅರ್ಥಿಕ ಸಾಮರ್ಥ್ಯ ಶಕ್ತಿ ಮತ್ತು ಪ್ರತಿಭೆಯ ಕೊರತೆಯಲ್ಲ ಎಂಬುದನ್ನೂ ಸಾಬೀತುಪಡಿಸಿದೆ ಆ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಒಗ್ಗೂಡಿಸಿ ಕಾರ್ಯರೂಪಕ್ಕೆ ತರುವ ಅವಶ್ಕಕತೆ ಇದೆ ಎಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎರಡನೇ ಅವಧಿಗೆ ದೇಶದ ಪ್ರಧಾನಿಯಾಗಿ ಆಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲನೇ ಮನದ ಮಾತು ಕಾರ್ಯಕ್ರಮವಾಗಿದೆ ನೀರಿನ ಮಪತ್ವವನ್ನು ಒತ್ತಿ ಹೇಳಿದ ಅವರು ಇದಕ್ಕಾಗಿ ದೇಶದಲ್ಲಿ ಜಲಶಕ್ತಿ ಸಚಿವಾಲಯ ಆರಭಿಸಲಾಗಿದ್ದು ನೀರಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳ ಕುರಿತು ಶೀಘಗತಿಯಲ್ಲಿ ನಿರ್ಣಯ ಕೈಗೊಳ್ಳುವುದು ಸಚವಾಲಯದ ಮುಖ್ಯ ಉದ್ದೇಶವಾಗಿದೆ ಮಳೆ ನೀರು ಸಂಗ್ರಹಣೆ ಪ್ರತಿಯೊಬ್ಬರ ಆದ್ಯತೆಯಾಗಬೇಕು ಒಂದೊಂದು ಪನಿ ನೀರನ್ನು ಸಂರಕ್ಷಿಸಲು ಗ್ರಾಮ ಸಭೆಗಳನ್ನು ಆಯೋಜಿಸಿ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಬೇಕು

ಜಲ ಸಂರಕ್ಷಣೆಗೆ ಪಾರಂಪರಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂತೆ ದೇಶದ ಜನರಿಗೆ ಪ್ರಧಾನಿ ಮನವಿ ಮಾಡಿದರು ಜಲ ಸಂರಕ್ಷಣೆಯಲ್ಲಿ ತೊಡಗಿರುವ ಜನರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಮಾಹಿತಿಯನ್ನು ಪಂಚಿಕೊಳ್ಳಬೇಕು ಜಲ ಮತ್ತು ಜಲ ಮೂಲಗಳ ಸಂರಕ್ಷಣೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದರು ಆರೋಗ್ಯ ಪೂರ್ಣ ಸಮಾಜಕ್ಕೆ ಆರೋಗ್ಯವಂತ ಸಂವೇದನಾಶೀಲ ಜನರ ಅವಶ್ಯಕತೆಯಿದೆ ಯೋಗ ಇದನ್ನು ದೃಢಪಡಿಸುತ್ತದೆ ಆದ್ದರಿಂದ ಯೋಗದ ಪ್ರಚಾರ ಮಪತ್ವದ ಕೆಲಸವಾಗಬೇಕು ಭಾರತದ ಯೋಗ ಜಪಾನಿನಾದ್ಯಂತ ಜನಪ್ರಿಯಗೊಂಡಿದೆ ಇದನ್ನು ಜನರಿಗೆ ಮತ್ತಷ್ಟು ಪತ್ತಿರವಾಗುವಂತೆ ಮಾಡಬೇಕು ಎಂಬ ಉದ್ದೇಶದಿಂದಲೇ ಬಿಹಾರದಲ್ಲಿ ಯೋಗ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಪ್ರಜಾಪ್ರಭುತ್ವದ ಮಪತ್ವವನ್ನು ಒತ್ತಿ ಹೇಳಿದ ಅವರು ಸಮಾಜದ ಉತ್ತಮ ಆಡಳಿತ ನಿರ್ವಹಣೆಗೆ ಸಂವಿಧಾನ ಅಗತ್ಕ ಕಾನೂನು ಮತ್ತು ನಿಯಮವಳಿಗಳು ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಮನದ ಮಾತು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ

ನಗರದ ಮೈಸೂರು ಬೆಂಗಳೂರು ಹೆದ್ದಾರಿಯ ಕೆ ಆರ್ ಮಿಲ್ ಸಮೀಪ ಹುಣಸೂರು ರಸ್ತೆಯ ಪೂಟಗಳ್ಳಿ ಬಳಿ ನಂಜನಗೂಡು ರಸ್ತೆಯ ರಿಂಗ್ ರೋಡ್ ಜಂಕ್ಷನ್ ಹಾಗೂ ಬನ್ನೂರು ರಸ್ತೆಯ ದೇವೇಗೌಡ ಸರ್ಕಲ್ ಬಳಿ ಸುಂದರ ಸ್ವಾಗತ ಕಮಾನು ನಿರ್ಮಿಸಲು ಪಾಲಿಕೆ ಚಿಂತನೆ ನಡೆಸಿದೆ ಮೈಸೂರಿಗೆ ಆಗಮಿಸುವ ಪ್ರವಾಸಿಗರಿಗೆ ಪ್ರವಾಸಿ ತಾಣಗಳನ್ನ ಪರಿಚಯಿಸುವ ಉದ್ದೇಶದಿಂದ ಈ ಯೋಜನೆ ರೂಪಿಸಲಾಗಿದೆ ಈಗಾಗಲೇ ಪಾರಂಪರಿಕ ಇಲಾಖೆಯ ಅಭಿಪ್ರಾಯ ಹಾಗೂ ಸಲಹೆಗಾಗಿ ಮಹಾನಗರ ಪಾಲಿಕೆ ಕಾಯುತ್ತಿದೆ ಪಾರಂಪರಿಕ ಇಲಾಖೆ ಅನುಮತಿ ನೀಡಿದ ನಂತರ ಕಮಾನು ಅವಳಡಿಸಲು ಪಾಲಿಕೆ ತಯಾರಿ ನಡೆಸಲಿದೆ

ಈ ಕಮಾನುಗಳ ನಿರ್ಮಾಣಕ್ಕೆ ಪಾರಂಪರಿಕ ಇಲಾಖೆ ಅನುಮತಿ ಕೊಟ್ಟರೆ ಎರಡನೆ ಹಂತಕ್ಕೂ ಪಾಲಿಕೆ ಸಿದ್ದವಾಗಿದ್ದು ಈ ಪಂತದಲ್ಲಿ ಕೆ ಆರ್ ಎಸ್ ರಸ್ತೆ ಬೋಗಾದಿ ರಸ್ತೆ ಎಚ್ ಡಿ ಕೋಟೆ ರಸ್ತೆ ಹಾಗೂ ತಿ ನರಸೀಪುರ ರಸ್ತೆಯಲ್ಲಿ ಸುಂದರ ಸ್ವಾಗತ ಕಮಾನುಗಳ ನಿರ್ಮಾಣಕ್ಕೆ ಪಾಲಿಕೆ ಯೋಜನೆ ಹಮ್ಮಿಕೊಂಡಿದೆ ಎಂದು ನಮ್ಮ ಮೈಸೂರು ಪ್ರತಿನಿಧಿ ವರದಿ ಮಾಡಿದ್ದಾರೆ

ಕುಮಾರಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ

ಆದಿಚುಂಚನಗಿರಿ ಮಹಾಸಂಸ್ವಾನಮಠದ ನಿರ್ಮಲಾನಂದನಾಥ ಸ್ವಾಮಿ ಅವರ ನೇತ್ಪಕ್ಷದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು ಸಣ್ಣ ನೀರಾವರಿ ಸಚಿವ ಸಿ

ಮಟ್ಸರಾಜು ಪ್ರವಾಸೋದ್ಯಮ ಸಚಿವ ಸಾ

ಮಹೇಶ್ ವಿಧಾನಪರಿಷತ್ ಸದಸ್ಯ ಎಚ್

ಭೋಜೇಗೌಡ ಹಾಗೂ ಸ್ಥಳೀಯ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಶಿವಾನಂದ ಶಿವಾಚಾರ್ಯ ಸ್ವಾಮಿಜಿ ಹೇಳಿದ್ದಾರೆ ತುಮಕೂರಿನ ನ್ಯಪತುಂಗ ಬಡಾವಣೆಯಲ್ಲಿ ಕಂಪ್ಯೂಟರ್ ಪ್ರಯೋಗಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಈ ವಿಷಯ ತಿಳಿಸಿದರು ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಮನುಷ್ಠನಿಗೆ ಸಂಸ್ಕಾರ ನೀಡುತ್ತವೆ ಅಕ್ಷರ ಜ್ಞಾನ ಇಲ್ಲದಿದ್ದರೆ ವಿಶ್ವಜ್ಞಾನ ದೊರೆಯುವುದಿಲ್ಲ ಮಾನವೀಯ ನೆಲೆಗಟ್ಟನಲ್ಲಿ ಭಾರತೀಯ ಸಂಸ್ಕೃತಿಯೊಂದಿಗೆ ನಮ್ಮ ವಿದ್ಯಾಸಂಸ್ಥೆಗಳು ಶಿಕ್ಷಣ ನೀಡುತ್ತಿವೆ ಆಸ್ತಿ ಮಾಡುವುದಕ್ಕೆ ಬದಲಾಗಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಎಂದು ಅವರು ಹೇಳಿದರು ಪಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಶ್ರೀನಿವಾಸ ಕಂಪ್ಕೂಟರ್ ಪ್ರಯೋಗಾಲಯ ಉದ್ಘಾಟಿಸಿ ಶೈಕ್ಷಣಿಕ ಪರಿಸರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು

ಚಿರತೆಯನ್ನು ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈವರೆಗೆ ಚಿರತೆ ಕೈಗೆ ಸಿಗದಂತೆ ತಪ್ಪಿಸಿಕೊಳ್ಳುತ್ತಿತ್ತು ಎರಡು ಬಾರಿ ಪ್ರತ್ನಕ್ಷವಾದ ಚಿರತೆ ಪ್ರವಾಸಿಗರು ಮತ್ತು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತ್ತು ಜಿಲ್ಲೆಯ ಪ್ರಮುಖ ಯಾತಾಸ್ಥಳವಾದ ಕೈವಾರ ಬೆಟ್ಟದ ಮೇಲೆ ಎರಡು ತಿಂಗಳ ಹಿಂದೆ ಚಿರತೆ ಪ್ರತ್ವಕ್ಷವಾಗಿತ್ತು

ಕೊಂಡಯ್ಕ ಹೇಳಿದ್ದಾರೆ ಬಳ್ಳಾರಿಯಲ್ಲಿಂದು ಜಿಲ್ಲಾ ವಾಣಿಜೋದ್ಯಮ ಸಂಘದ ವತಿಯಿಂದ ನಿರ್ಮಿಸಲಾದ ಕೌಶಲ್ಯ ತರಬೇತಿ ಕೇಂದ್ರ ಉದ್ಘಾಟಿಸಿ ಅವರು ಈ ವಿಷಯ ತಿಳಿಸಿದರು

ಕುಂಗಭದ್ರಾ ಜಲಾಶಯದ ಹೂಳು ತೆಗೆಯುವುದು ಆಸಾಧ್ಯ ಎಂದು ತಜ್ಜರು ಅಭಿಪ್ರಾಯ ಪಟ್ಟಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇದರ ಬದಲಿಗೆ ಬೇರೆ ಅಲೋಚನೆ ಮಾಡಬೇಕು ಎಂದು ವಿಧಾನಪರಿಷತ್ ಸದಸ್ಯ ಕೆ

ಕೊಂಡಯ್ತ ಬಳ್ಳಾರಿಯಲ್ಲಿಂದು ಹೇಳಿದ್ದಾರೆ

ನೀರಿನ ಅಭಾವ ಇರುವ ಇಂದಿನ ದಿನಗಳಲ್ಲಿ ಕೃಷಿಯಲ್ಲಿ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯುವ ಆಧುನಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳಬೇಕಾದ ಅಗತ್ಯವಿದ್ದು ಪನಿ ನೀರಾವರಿ ಪದ್ದತಿ ಕಡ್ಡಾಯ ಅಳವಡಿಕೆ ಹಾಗೂ ಪಾಲಿಹೌಸ್ಗಳಲ್ಲಿ ಬೆಳೆ ಬೆಳೆಯಲು ಹೆಜ್ಜಿನ ಉತ್ತೇಜನ ನೀಡಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಕೃಷಿ ಸಚಿವ ಎನ್

ಶಿವಶಂಕರ ರೆಡ್ಡಿ ದೊಡ್ಡಬಳ್ಳಾಮರದಲ್ಲಿಂದು ತಿಳಿಸಿಸಿದ್ದಾರೆ